ವಿದೇಶಗಳಿಂದ ವಾಪಸ್ಸಾಗುವವರಿಗೆ ಬೆಂಗಳೂರಿನಲ್ಲೇ ಕ್ವಾರಂಟೈನ್ ಹೊಟೇಲ್ಗಳಲ್ಲಿ ಸಿದ್ದತೆ

ಪ್ರಧಾನಮಂತ್ರಿ ಗರೀಬ್ ಕಲ್ಕಾಣ್ ಅನ್ನ ಯೋಜನೆಯಡಿ ಧಾರವಾಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಪಡಿತರ ವಿತರಣೆ

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಕುರಿತ ವಿವರಗಳನ್ನು ಪ್ರಕಟಿಸಿದರು

ಬೆಂಗಳೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ವಲಸೆ ಕಾರ್ಮಿಕರಿಗೆ ಉಟತ ಅಹಾರ ಧಾನ್ವ ಆರೋಗ್ವ ಸೌಲಭ್ವ ಮಕ್ತಿತರ ವ್ವವಸ್ಥೆ ಮಾಡಲಾಗಿದೆ ಎಂದರು

ಕಳೆದ ನಾಲ್ಲು ದಿನಗಳಿಂದ ಮೂರೂವರೆ ಸಾವಿರ ಕೆಎಸ್ ಆರ್ಟಿಸಿ ಬಸ್ಗಳ ಮೂಲಕ ಅಂದಾಜು ಒಂದು ಲಕ್ಷ ವಲಸೆ ಕಾರ್ಮಿಕರನ್ನು ಬೆಂಗಳೂರಿಂದ ಅವರ ಊರುಗಳಿಗೆ ಕಳುಹಿಸಲಾಗಿದೆ ಎಂದು ಸಾರಿಗೆ ಸಚಿವರೂ ಆಗಿರುವ ಉಪ ಮುಖ್ಯಮಂತ್ರಿ ಲಕ್ಷಣ್ ಸವದಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಕೊರೋನಾ ವಿರುದ್ದ ಹೋರಾಟನಡೆಸಿರುವ ಪಲವು ಕ್ಷೇತ್ರಗಳ ಜನರಿಗೆ ಮಷ್ಷನಮನ ಸಲ್ಲಿಸಿ ಸುದ್ಲಿಗಾರರೊಂದಿಗೆ ಮಾತನಾಡಿದ ಆವರು ವೈದ್ಯರುಆಶಾ ಕಾರ್ಯಕರ್ತೆಯರು ಸಾರಿಗೆ ಸಿಬ್ಬಂದಿ ಜೀವ ಭಯ ತೊರೆದು ಕಾರ್ಯ ನಿರ್ವಹಿಸುತ್ತಿದ್ದಾರೆ ಅಂತವರಿಗೆ ಸರ್ಕಾರದಿಂದ ಗೌರವ ಸಲ್ಲಿಸಲಾಗಿದೆ ಎಂದರು ಸಾರಿಗೆ ಸಿಬ್ಲಂದಿ ವೇತನದ ಬಗ್ಗೆ ಆತಂಕಪಡಬೇಕಾದ ಅಗತ್ತವಿಲ್ಲ

ಮೂರ್ನಾಲ್ಕು ದಿನಗಳಲ್ಲಿ ನೌಕರರ ಬ್ಕಾಂಕ್ ಖಾತೆಗಳಿಗೆ ಜಮೆಯಾಗಲಿದೆ ಎಂದು ಲಕ್ಷಣ್ ಸವದಿ ತಿಳಿಸಿದರು

ವಾಪನ ನೋಂದಣಿ ಜಾಲನಾ ಪರವಾನಗಿ ನೀಡುವಿಕೆ ವಾಹನಗಳ ಅರ್ಹತಾ ಪಕ್ರ ನೀಡುವಿಕೆ ತೆರಿಗೆ ಸ್ವೀಕೃತಿ ಮುಂತಾದವುಗಳನ್ನು ಮನರಾಂಭಿಸಲಾಗಿದೆ

ಎಲ್ ಮತ್ತು ಕಲಿಕಾ ಲೈಸೆನ್ಸ್ ಟೆಸ್ಟಗಾಗಿ ಈಗಾಗಲೇ ಆನ್ಲೈನ್ನಲ್ಲಿ ನೋಂದಾಯಿಸಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ನಾಡಿದ್ದು ಶುಕ್ರವಾರದಿಂದ ಪರೀಕ್ಷೆ ಪ್ರಾರಂಭವಾಗಲಿದ್ದು ಸಂದೇಶಗಳನ್ನು ಅಭ್ಯರ್ಥಿಗಳ ಮೊಬೈಲ್ಗಳಿಗೆ ಕಳುಹಿಸಲಾಗಿದೆ

ಇದರ ಭಾಗವಾಗಿ ಸರ್ಕಾರ ಬಡವರು ಮಹಿಳೆಯರು ಹಿರಿಯ ನಾಗರಿಕರು ಹಾಗೂ ರೈತರಿಗೆ ಉಜಿತ ಆಹಾರ ಧಾನ್ವ ಹಾಗೂ ನಗದು ಪಾವತಿಗಳನ್ನು ಪ್ರಕಟಿಸಿತ್ತು ಬಡಜನರಿಗೆ ಪರಿಹಾರ ಕಲ್ಪಿಸುವ ಪಣಕಾಸು ಪ್ಯಾಕೇಜ್ ಅನುಷ್ಠಾನವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರಂತರ ನಿಗಾವಹಿಸಿವೆ ಫಲಾನುಭವಿಗಳಿಗೆ ಪಣಕಾಸು ನೆರವು ತ್ತರಿತವಾಗಿ ಪಾಗೂ ನಿಖರವಾಗಿ ವರ್ಗಾಯಿಸಲು ಫಿನ್ಟೆಕ್ ಪಾಗೂ ಡಿಜೆಟಲ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ಸರ್ಕಾರದ ಅಧಿಕೃತ ಮೂಲಗಳು ತಿಳಿಸಿವೆ

ಜಿಲ್ಲೆಯಾದ್ದಂತ ಇಂದು ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಹಾಗು ತೊಗರಿಬೇಳೆ ವಿತರಿಸಲಾಯಿತು ಜನರು ಸಾಮಾಜಿಕ ಅಂತರ ಕಾಯುಕೊಂಡು ಆಹಾರಧಾನ್ಯ ಪಡೆದುಕೊಂಡರು ಈ ಬಗ್ಗೆ ಫಲಾನುಭವಿ ಬಸವರಾಜ ಸೋಗಿ ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯ ಪಂಚಿಕೊಂಡಿದ್ದಾರೆ

ಪಡಿತರ ಪಡೆಯುವಾಗ ಸಾಮಾಜಿಕ ಅಂತರ ಕಾಯ್ಲುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ತಿಳಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಮಿಕ ಕಲ್ಲಾಣ ಯೋಜನೆಯಡಿ ಕಟ್ಟಡ ಕಾರ್ಮಿಕರಿಗೆ ಎರಡು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗಿದೆ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವ ಧನಸಹಾಯದಿಂದ ಬಡ ಕುಟುಂಬಗಳಿಗೆ ನೆರವಾಗಿದೆ ಎಂದು ನಮ್ಮ ಜಿಲ್ಲಾ ಪ್ರತಿನಿಧಿ ತಿಳಿಸಿದ್ದಾರೆ ಯಾದಗಿರಿ ಜಲ್ಲೆ ಕಹಾಮರ ತಾಲ್ಲೂಕು ವ್ಯಾಪ್ತಿಯ ಗ್ರಾಮ ಪಂಜಾಯಿತಿಗಳಲ್ಲಿ ಮನ್ನೇಗಾ ಯೋಜನೆಯಡಿ ಪ್ರಗತಿಯಲ್ಲಿರುವ ಕಾಮಗಾರಿಗಳನ್ನು ಜಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿಲ್ಪಾ ಶರ್ಮಾ ಇಂದು ಪರಿತೀಲಿಸಿದರು ಖಾನಾಖುರ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಅವರು ಯೋಜನೆಯಡಿ ಶಾಲಾ ಅವರಣದಲ್ಲಿ ಬದು ನಿರ್ಮಾಣ ಅಂತರ್ಜಲ ಮರುಪೂರಣ ಮಳೆ ನೀರು ಕೊಯ್ಲು ಹಾಗೂ ಟಿಚನ್ ಗಾರ್ಡನ್ ಕಾಮಗಾರಿ ಕೈಗೊಳ್ಳುವಂತೆ ಸಲಹೆ ನೀಡಿದರು ನಾಯ್ಕಲ್ ಗ್ರಾಮದಲ್ಲಿ ನಿನ್ನೆಯಿಂದ ಆರಂಭಗೊಂಡಿರುವ ಮರಾತನ ಕಲ್ಪಾಣಿಯ ಮನಶ್ವೇತನ ಕಾಮಗಾರಿಯನ್ನೂ ಅವರು ವೀಕ್ಷಿಸಿದರು ಇನ್ನು ವಿಜಯಪುರ ಜಲ್ಲೆಯ ಮುದ್ದೇಬಿಹಾಳ ತಾಲ್ಲೂಕಿನ ಕವಡಿಮಟ್ಟಿ ಗ್ರಾಮ ಪಂಜಾಯಿತಿ ವ್ಯಾಪ್ತಿಯಲ್ಲಿ ಮನ್ರೇಗಾ ಯೋಜನೆಯಡಿ ಮಳೆ ನೀರು ಇಂಗು ಗುಂಡಿಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ದಿ ಕಾರ್ಯಕ್ರಮ ಮತ್ತು ಪಿಪಿಸಿ ಪ್ರಜಾರಾಂದೋಲನದಿಂದ ಸ್ಪೂರ್ತಿಗೊಂಡು ಕೊರೋನಾ ಸೋಂಕು ತಡೆಗಟ್ಲುವ ನಿಟ್ಲಿನಲ್ಲಿ ಯಶಸ್ತಿ ಕಾರ್ಯಕ್ರಮಗಳನ್ನು ಪಾಕಿಕೊಳ್ಳಲಾಗಿದೆ ಎಂದು ಕೊಡಗು ಜಿಲ್ಲೆಯ ಪೊಲಿಬೆಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿ

ಗ್ರಾಮ ಪಂಜಾಯತ್ ವ್ಹಾಪ್ತಿಯಲ್ಲಿ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ

ಕೆಲದಿನಗಳಿಂದ ಸ್ಥಗಿತಗೊಂಡಿರುವ ಆರ್ಥಿಕ ಚಟುವಟಿಕೆಗಳು ಮನರ್ ಆರಂಭಗೊಳ್ಳುತ್ತಿವೆ ಹೊರಗಿನ ವ್ಯಾಪಾರ ಸ್ಥಗಿತದಿಂದಾಗಿ ಜೀವನೋಪಾಯಕ್ಕೆ ಹಲವರು ಒಳನಾಡು ಮೀನುಗಾರಿಕೆಯನ್ನು ಆಯ್ದೆ ಮಾಡಿಕೊಂಡಿದ್ದಾರೆ ಎಂದು ಬೊಪಣ್ಣ ತಿಳಿಸಿದರು

ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ನೀಡಿರುವ ನಿರ್ದೇಶನದಂತೆ ಕಜೇರಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಸಾಮಾಜಕ ಅಂತರ ಪಾಲಿಸಬೇಕು

ಈ ಬಗ್ಗೆ ನಿಗಾ ಇಡಲು ಜಿಲ್ಲಾ ಮೊಲೀಸ್ ಇಲಾಖೆ ಮೇಲ್ವಿಜಾರಣಾ ತಂಡವೊಂದನ್ನು ರಚಿಸಿದ್ದು ಫೇಸ್ಬುಕ್ ವಾಟ್ಲಾಪ್ ಮುಂತಾದ ಸಾಮಾಜಕ ಜಾಲತಾಣಗಳ ಮೇಲೆ ಕಣ್ಣಿಡಲಾಗುವುದು ಸಾರ್ವಜನಿಕರು ನಿಖರಮಾಹಿತಿಗಾಗಿ ಜಿಲ್ಲೆಯಲ್ಲಿ ಸ್ವಾಪಿಸಲಾಗಿರುವ ವಾರ್ ರೂಂಗೆ ಕರೆ ಮಾಡಬಹುದು ಎಂದು ಅವರು ತಿಳಿಸಿದ್ದಾರೆ

ಕೊರೋನಾ ಹಿನ್ನೆಲೆಯಲ್ಲಿ ತ್ರಮಿಕ ವರ್ಗದವರಿಗೆ ವಿಶೇಷ ಆರ್ಥಿಕ ನೆರವನ್ನು ಘೋಷಿಸಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಿಜೆಪಿ ರಾಜ್ಕಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅಭಿನಂದಿಸಿದ್ದಾರೆ

ಕೆಲಸದ ಸಮಯದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಪ್ಯಾಂಡ್ ಗ್ಲೆಸ್ ಶೂ ಬಳಸಬೇಕು ಸ್ಥಾನಿಟೈಜರ್ ಮೂಲಕ ಕೈತೊಳೆಯಬೇಕು ಎಂದು ಪಾಲಿಕೆ ಅಯುಕ್ತ ಸುರೇಶ್ ಇಟ್ನಾಳ್ ಸಲಹೆ ನೀಡಿದರು

ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಹೋಟೆಲ್ ಉದ್ದಮಗಳ ಆಸೋಸಿಯೇಷನ್ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಸಭೆ ನಡೆಸಿ ಹೋಟೆಲ್ ಉದ್ವಮದ ಬಗ್ಗೆ ಮಾಹಿತಿ ಪಡೆದುಕೊಂಡರು

ಬೆಂಗಳೂರಿನ ಜಾಮರಾಜಪೇಟೆಯ ಚಲನಚಿತ್ರ ಕಾರ್ಮಿಕರ ಸಂಘದಲ್ಲಿ ಸಿನಿಮಾ ಕಾರ್ಮಿಕರಿಗೆ ಆಹಾರ ಸಚಿವ ಕೆ ಗೋಪಾಲಯ್ತ ಇಂದು ಆಹಾರದ ಕಿಟ್ಗಳನ್ನು ವಿತರಿಸಿದರು

ಮಹಾರಾಷ್ಟ್ರ ಗೋವಾ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸುವ ಹಾಗೂ ನಿರ್ಗಮಿಸುವ ಪ್ರಯಾಣಿಕರ ತಪಾಸಣೆಗೆ ವಿಜಯಮರ ಜಿಲ್ಲೆಯ ಧೂಳಖೇಡ ಮತ್ತು ನಿಡಗುಂದಿ ಚೆಕ್ಪೋಸ್ವಗಳಲ್ಲಿ ಅವಶ್ವಕ ಸಿಬ್ಬಂದಿಗಳೊಂದಿಗೆ ತಕ್ಷಣ ಕಾರ್ಯ ಪ್ರವೃತ್ತರಾಗುವಂತೆ ಜಿಲ್ಲಾಧಿಕಾರಿ ವೈ ಎಸ್

ಉತ್ತರ ಒಳನಾಡಿನಲ್ಲಿ ಒಣ ಪವೆ ಮುಂದುವರೆದಿದೆ